ಆಂಫಾನ್ ಚಂಡಮಾರುತ ಪ್ರಧಾನಿ ನರೇಂದ್ರಮೋದಿ ಅವರ ಅಧ್ಯಕ್ಷತೆಯಲ್ಲಿ ಉನ್ನತಮಟ್ಟದ ಸಭೆ ಪಶ್ಲಿಮ ಬಂಗಾಳ ಮತ್ತು ಒಡಿತಾ ರಾಜ್ಯಗಳಿಗೆ ಕಟ್ಟೆಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ

ಲಾಕ್ಡೌನ್ ಅವಧಿ ವಿಸ್ತರಿಸಿ ಹೊರಡಿಸಿರುವ ಕೇಂದ್ರದ ಮಾರ್ಗಸೂಚಿಗಳನ್ನು ರಾಜ್ಯಗಳು ಕೇಂದ್ರಾಡಳತ ಪ್ರದೇಶಗಳು ಬದಲಿಸಲು ಅವಕಾಶವಿಲ್ಲ ಕೇಂದ್ರ ಗೃಹ ಸಚಿವಾಲಯ ಸ್ಪಷ್ನನೆ

ಕರ್ನಾಟಕದಲ್ಲಿ ಜನಜೀವನ ಸಹಜಸ್ಟಿತಿಯತ್ತ ನಗರ ಮತ್ತು ಗ್ರಾಮೀಣ ಸಾರಿಗೆ ಸೇವೆ ಆರಂಭ

ಆಂಘಾನ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಶ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಉನ್ನತ ಮಟ್ನದ ಅಧಿಕಾರಿಗಳ ಸಭೆ ನಡೆಸಿದರು ಚಂಡಮಾರುತದ ಪರಿಣಾಮ ಕುರಿತು ಸಂಬಂಧಪಟ್ಟ ರಾಜ್ಲಗಳಿಗೆ ಸೂಕ್ತ ಮಾರ್ಗದರ್ಶನ ಸಲಹೆ ನೀಡಿದರು ಆಂಘಾನ್ ಚಂಡಮಾರುತ ಒಡಿತಾ ಪಶ್ಲಿಮ ಬಂಗಾಳ ಪ್ರವೇತಿಸಲಿದ್ದು ಆ ರಾಜ್ಯಗಳಲ್ಲಿ ಕಟ್ಟೆಚ್ಲರ ವಹಿಸುವಂತೆ ಹವಾಮಾನ ಇಲಾಖೆ ಎರಡು ರಾಜ್ಯಗಳಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಪ್ರಧಾನಮಂತ್ರಿಯವರು ಪರಿಸ್ಥಿತಿಯ ಸಂಪೂರ್ಣ ಚಿತ್ರಣದ ಬಗ್ಗೆ ಮಾಹಿತಿ ಪಡೆದರು ಆಂಘಾನ್ ಚಂಡಮಾರುತ ಕ್ಷಣಕ್ಷಣಕ್ಕೂ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ವ ಸನ್ನದ್ದವಾಗುವಂತೆ ಈ ವೇಳೆ ಅಧಿಕಾರಿಗಳಿಗೆ ಶ್ರಧಾನಿ ಮೋದಿ ಸೂಚನೆ ನೀಡಿದರು ಜನರನ್ನು ಸ್ಥಳಾಂತರಿಸುವ ಪ್ರಕ್ರಿಯೆಗೆ ವೇಗ ನೀಡುವಂತೆ ಸಲಹೆ ನೀಡಿದ ಪ್ರಧಾನಿ ಮೋದಿ ಹೆಚ್ಚು ಹಾನಿಯಾಗದಂತೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ಆಂಘಾನ್ ಚಂಡಮಾರುತದ ಕುರಿತಾಗಿ ಕರೆಯಲಾಗಿದ್ದ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಪಾಲ್ಗೊಂಡು ಚಂಡಮಾರುತ ಅಪ್ಪಳಿಸಲಿರುವ ರಾಜ್ಞಗಳ ಗೃಹ ಇಲಾಖೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರುವಂತೆ ಈ ವೇಳೆ ಅಧಿಕಾರಿಗಳಿಗೆ ನಿರ್ದೇತಿಸಿದರು

ಅತ್ಯಂತ ತೀವ್ರವಾಗಿರುವ ಆಂಫಾನ್ ಚಂಡಮಾರುತ ಒಡಿಶಾ ಹಾಗೂ ಪಶ್ಲಿಮ ಬಂಗಾಳದ ಕರಾವಳಿಗೆ ಅಪ್ಪಳಿಸುವ ಸಾಧ್ಯತೆ ದಟ್ಲವಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಲರಿಸಿರುವುದನ್ನು ಇಲ್ಲಿ ಸ್ತರಿಸಬಹುದು ಬಂಗಾಳಕೊಲ್ಲಿಯಲ್ಲಿ ಸೃಷ್ಷಿಯಾಗಿರುವ ಆಂಫಾನ್ ಚಂಡಮಾರುತ ಇದೀಗ ಅತ್ಯಂತ ಅಪಾಯಕಾರಿಯಾದ ಸೂಪರ್ ಸೈಕ್ಲೋನ್ ಸ್ವರೂಪ ಪಡೆದುಕೊಂಡಿದ್ದು

ಕಳೆದ ಆರು ಗಂಟೆಗಳಲ್ಲಿ ಪ್ರತಿಗಂಟೆಗೆ ಚಂಡಮಾರುತ ತೀವ್ರ ಸ್ನರೂಪ ಪಡೆಯುತ್ತಿದೆ ಆಂಘಾನ್ ಆತ್ತಂತ ಪ್ರಬಲ ಚಂಡಮಾರುತ ಎಂದು ಎನ್ಡಿಆರ್ಎಫ್ ಸೂಚಿಸಿದೆ

ಅಲ್ಲದೆ ಉತ್ತರ ಒಡಿಶಾದ ಜಿಲ್ಲೆಗಳಿಗೂ ಭಾರಿ ಹಾನಿ ಸಂಭವಿಸುವ ಅಪಾಯ ಇದೆ ಎಂದು ವರದಿಯಾಗಿದೆ

ಬಂಗಾಳಕೊಳ್ಲಿಯಿಂದ ಚಂಡಮಾರುತದ ಗಾಳಿ ನಾಳೆ ಸಂಜೆ ಬಾಂಗ್ಲಾದೇಶದ ಕಡೆ ತಿರುಗುವ ಸಾಧ್ಯತೆ ಇದೆ ಎಂದು ಎನ್ಡಿಆರ್ಎಫ್ ತಿಳಿಸಿದೆ

ಈ ಕುರಿತು ಎಲ್ಲ ರಾಜ್ಯ ಸರಕಾರಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾ ಪತ್ರ ಬರೆದು ಸೂಚನೆ ನೀಡಿದ್ದಾರೆ

ಅದರಲ್ಲಿ ವ್ಯಕ್ತವಾದ ಅಭಿಪ್ರಾಯ ಸಲಹೆ ಪರಿಗಣಿಸಿಯೇ ಮಾರ್ಗಸೂಚಿ ರೂಪಿಸಲಾಗಿದೆ ಅಗತ್ನವಿದ್ದಲ್ಲಿ ಕೆಲವು ಕೆಂಪು ವಲಯ ಮತ್ತು ಕಂಟ್ಲೆನ್ಮೆಂಟ್ ವಲಯಗಳಲ್ಲಿ ಕೆಲವು ನಿರ್ಬಂಧಗಳ ಸಡಿಲಿಕೆ ಅಥವಾ ಹೆಚ್ಲಳದ ಬಗ್ಗೆ ರಾಜ್ಯ ಸರಕಾರಗಳು ಸೂಕ್ತ ಕಾರಣ ನೀಡಿ ಮಾರ್ಪಾಡು ಮಾಡಬಹುದಾಗಿದೆ ಎಂದು ಸೂಚಿಸಲಾಗಿತ್ತು ಕೊರೊನಾ ಪ್ರಸರಣ ತೀವ್ರತೆ ಅನುಸಾರ ವಿಂಗಡಿಸಲಾಗಿರುವ ಕೆಂಪು ಕಿತ್ತಳೆ ಹಸಿರು ವಲಯಗಳ ಪರಿಷ್ಠರಣೆ ಮಾಡಬೇಕಿದ್ದಲ್ಲಿ ರಾಜ್ಯ ಸರಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಆರೋಗ್ಯ ಸಚಿವಾಲಯದೊಂದಿಗೆ ಕೂಲಂಕಷ ಮಾತುಕತೆ ನಡೆಸಿ ಮಾಹಿತಿ ಹಂಚಿಕೊಳ್ಲಬೇಕಿದೆ

ಉಳಿದಂತೆ ಸಂಪೂರ್ಣ ಕಟ್ಟುನಿಟ್ಟನ ನಿರ್ಬಂಧ ಇರಲಿದೆ ಎಂದು ಗೃಹ ಸಚಿವಾಲಯ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದೆ

ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ಲು

ಹಾಜರಾತಿ ಅಗತ್ಪವಿಲ್ಲದ ಅಧಿಕಾರಿಗಳು ಮನೆಯಿಂದಲೇ ದೂರವಾಣಿ ಮೂಲಕ ಹಾಗೂ ವಿದ್ದುನ್ನಾನ ಸಂಪರ್ಕದ ಮೂಲಕ ಕಾಲಕಾಲಕ್ಕೆ ಕಚೇರಿಗೆ ಮಾಹಿತಿಯನ್ನು ನೀಡಬಹುದಾಗಿದೆ ಎಂದು ತಿಳಿಸಿದೆ ಕರ್ನಾಟಕದಲ್ಲಿ ಲಾಕ್ಡೌನ್ ಸಡಿಲಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ರಾಜ್ಯಾದ್ಯಂತ ಸಮೂಪ ಸಾರಿಗೆ ವ್ಹವಸ್ಟೆ ಪುನರಾರಂಭವಾಗಿದೆ ಹಲವು ನಗರಗಳಿಗೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಹಾಗೂ ನಗರ ಸಾರಿಗೆ ಬಸ್ಗಳು ವಿರಳವಾಗಿ ಸಂಚರಿಸುತ್ತಿವೆ ಬಸ್ ಹತ್ತುವ ಮುನ್ನ ಪ್ರತಿಯೊಬ್ಬರನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗುತ್ತಿದ್ದು ಜ್ವರ ಹಾಗೂ ಇತರ ಆರೋಗ್ತ ಸಮಸ್ತೆಗಳರುವವರಿಗೆ ಪ್ರಯಾಣ ಅವಕಾಶ ಕಲಿಸುತ್ತಿಲ್ಲ ಕಡ್ಡಾಯವಾಗಿ ಮಾಸ್ ಧರಿಸಿ ಪ್ರಯಾಣಿಸಬೇಕಾಗಿದ್ದು ಬಸ್ ಹತ್ನುವ ಮುನ್ನ ಹಾಗೂ ಇಳಿದ ನಂತರ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ ಬೆಂಗಳೂರು ನಗರ ಪ್ರದೇಶಗಳಿಗೆ ಮಾತ್ರ ಬಸ್ ಸೌಲಭ್ಞ ಕಲ್ಪಿಸಿದ್ದು ಗ್ರಾಮೀಣ ಭಾಗಕ್ಕೆ ಆಯಾ ಜಿಲ್ಲಾಡಳತಗಳು ಸಾರಿಗೆ ಕಲ್ಪಿಸಬೇಕಿದೆ

ಹಲವು ಬಸ್ ನಿಲ್ದಾಣಗಳಲ್ಲಿ ತಮ್ಮ ಊರುಗಳಗೆ ತೆರಳಲು ದಾವಂತ ಕಂಡುಬಂದಿದೆ ಮತ್ತೆ ಕೆಲವೆಡೆ ನೀರಸ ಪ್ರಕ್ರಿಯೆ ವ್ಯಕ್ತವಾಗಿದೆ ಲಾಕ್ಡೌನ್ ನಂತರ ಇದೇ ಮೊದಲ ಬಾರಿಗೆ ಅಂತರ್ ಸಾರಿಗೆ ಸೇವೆ ಕಲ್ಪಿಸಿದ್ದು ಎಲ್ಲಾ ಸಾರಿಗೆ ನಿಗಮಗಳು ಬಸ್ಗಳ ವೇಳಾಪಟ್ಟ ಸಿದ್ದಪಡಿಸಿ ಬಸ್ ಸಂಚಾರಕ್ಕೆ ವ್ಯವಸ್ಥೆ ಮಾಡಿವೆ ಕಂಟೈನ್ಮಂಟ್ ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದೆಡೆ ಬಸ್ ಸೌಲಭ್ಹ ದೊರೆಯುತ್ತಿದೆ ಕರ್ನಾಟಕ ರಾಜ್ಹ ಸಾರಿಗೆ ಸಂಸ್ನೆಗಳಿಂದ ಪ್ರಯಾಣ ದರದಲ್ಲಿ ಯಾವುದೇ ಏರಿಕೆ ಮಾಡಿಲ್ಲ ಪ್ರಯಾಣಿಸಲು ಮುಂಗಡ ಟಕೆಟ್ ಕಾಯ್ಗಿರಿಸಿಕೊಂಡು ಪ್ರಯಾಣ ಮಾಡಬೇಕಾಗಿದೆ ನೂಕುನುಗ್ಗಲು ಉಂಟಾಗಿ ಸಾಮಾಜಿಕ ಅಂತರ ಕಾಪಾಡುವ ಉದ್ದೇಶದಿಂದ ಟಕೆಟ್ ಕಾಯ್ನಿರಿಸಿದವರಿಗೆ ಮಾತ್ರ ಪ್ರಯಾಣಿಸಲು ಅವಕಾಶ ಕಲ್ಪಿಸಿದೆ ಎಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ

ಕೊರೊನಾ ನಿರ್ವಹಣೆಯ ಪ್ರಯತ್ನಗಳನ್ನು ಉನ್ನತ ಮಟ್ಟದಲ್ಲಿ ನಿಯಮಿತವಾಗಿ ಪರಿಶೀಲಿಸಲಾಗುತ್ತಿದೆ ಮತ್ತು ಗಮನಿಸಲಾಗುತ್ತಿದೆ ಎಂದು ಆರೋಗ್ನ ಸಚಿವಾಲಯ ಹೇಳಿದೆ ತೀವ್ರವಾದ ಮತ್ತು ಶೀಘವಾಗಿ ಕ್ಲೆಗೊಂಡ ಕ್ರಮಗಳು ಪೋತ್ಸಾಹಕ ಫಲಿತಾಂಶಗಳನ್ನು ತೋರಿವೆ

ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಬೇಕೆಂದು ಪ್ರಧಾನಿಮೋದಿ ಅವರು ಜನರಲ್ಲಿ ಮನವಿ ಮಾಡಿದ್ದಾರೆ

ಎಂದು ಆರೋಗ್ಯ ಸಚಿವಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ